ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ಪ್ರತಿಯೊಬ್ಬ ಜನರ ಆರೋಗ್ಕ ಕಾಪಾಡಲು ವೈದ್ಯರು ದಾದಿಯರು ಆರೋಗ್ಯ ಕಾರ್ಯಕರ್ತರು ದೊಡ್ಡ ಶ್ರಮ ಹಾಕಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ

ಸಂಸತ್ನ ಮುಂಗಡ ಪತ್ರದ ಅಧಿವೇಶನವನ್ನು ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸುವುದಿಲ್ಲ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಸಂಸತ್ತಿನ ಹೊರಭಾಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಈ ವಿಷಯ ತಿಳಿಸಿ ಅಧಿವೇಶನವನ್ನು ಮೊಟಕುಗೊಳಿಸಲಾಗುತ್ತಿದೆ ಎನ್ನುವ ಸುದ್ದಿಗಳಲ್ಲಿ ಸತ್ಕಾಂಶವಿಲ್ಲ ಎಂದು ತಿಳಿಸಿದ್ದಾರೆ ಕರೋನಾ ವೈರಾಣು ಭೀತಿಯ ಓನ್ನೆಲೆಯಲ್ಲಿ ರೈಲು ಮತ್ತು ವಿಮಾನ ಯಾನ ಸೇವೆಗಳ ರದ್ಧತಿ ಶುಲ್ಕಕ್ಕೆ ವಿನಾಯಿತಿ ನೀಡಲು ಸರ್ಕಾರ ಪರಿಗಣಿಸಬೇಕು ಎಂದು ಸಿ ಪಿ

ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು ಕರೋನಾ ವೈರಾಣು ಸಾಮಾನ್ಯ ಜನಜೀವನವನ್ನು ಅಸ್ತವ್ವಸ್ತಗೊಳಿಸಿದೆ ಎಂದು ಕಳವಳ ವ್ಯಕ್ತಪಡಿಸಿದರು

ವೆಂಕಯ್ಯನಾಯ್ಡು ಪ್ರತಿಕ್ರಿಯಿಸಿ ಸದಸ್ಯರು ನೀಡಿರುವ ಸಲಹೆ ಉತ್ತಮವಾದುದು ಇದನ್ನು ಸರ್ಕಾರ ಪರಿಶೀಲಿಸಬೇಕು ಎಂದು ಸಲಹೆ ನೀಡಿದರು ಈ ಮಧ್ಯೆ ಅನೇಕ ಸದಸ್ಕರು ಕರೋನಾ ವೈರಾಣು ಪರಡುತ್ತಿರುವ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಸರ್ಕಾರ ಈ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಆಗ್ರಹಿಸಿದರು ಎಐಎಡಿಎಂಕೆ ಸದಸ್ತ ಎಸ್

ಬಾಲಸುಬ್ರಮಣಿಯನ್ ದೇಶದಲ್ಲಿ ಕರೋನಾ ವೈರಾಣು ವ್ಯಾಪಕವಾಗಿ ಪರಡುತ್ತಿರುವ ಓನ್ನೆಲೆಯಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯವಳಿಯನ್ನು ರದ್ದುಗೊಳಿಸಬೇಕು ಎಂದು ಬಲವಾಗಿ ಆಗ್ರಹಿಸಿದರು ತ್ಸಣಮೂಲ ಕಾಂಗ್ರೆಸ್ನ ಸದಸ್ಯ ಡೆರಿಕ್ ಓ ಬ್ರಿಯಾನ್ ಸಂಸತ್ ಸದಸ್ಯರು ವೈರಾಣು ಕುರಿತು ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು ಬಿಜು ಜನತಾದಳದ ಡಾ ಸಂಹಿತ್ ಮಿತ್ತಾ ದೇಶೀಯ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಹೆಚ್ಚು ತೆರೆಯುವ ಜೊತೆಗೆ ಬ್ಯಾಂಕ್ಗಳ ಎಟಿಎಂಗಳ ಸ್ವಜ್ವಕೆಗೂ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು ಬಿಜೆಪಿಯ ಡಾ ವಿಕಾಸ್ ಮಹಾತ್ಮೆ ವೈರಾಣು ಬಗ್ಗೆ ವದಂತಿಗಳನ್ನು ಪರಡಲಾಗುತ್ತಿದೆ ಕೋಳಿಯನ್ನು ತಿಂದರೆ ವೈರಾಣು ಬರುವುದಿಲ್ಲ ಎಂದು ತಿಳಿಸಿದರು ಸದಸ್ಕರ ಕಳಕಳಿಗೆ ಸ್ಪಂದಿಸಿದ ಎಂ ವೆಂಕಯ್ಯ ನಾಯ್ಡು ವದಂತಿಗಳನ್ನು ತಳ್ಳಿಹಾಕಿ ಒಳ್ಳೆಯದನ್ನೇ ಅನುಸರಿಸಬೇಕು ಎಂದು ಸಲಹೆ ನೀಡಿದ್ದಾರೆ

ಜೈಶಂಕರ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಜೈಶಂಕರ್ ಮತ್ತು ಇರಾನ್ನ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ವಿದ್ಯಾಥಿಗಳನ್ನು ಭಾರತಕ್ಕೆ ಕರೆತರುವಲ್ಲಿ ಅಲ್ಲಿನ ರಾಯಭಾರಿಗಳ ಕಾರ್ಯದ ಬಗ್ಗೆ ಜೈಶಂಕರ್ ಶ್ಲಾಘಿಸಿದ್ದಾರೆ ರಕ್ಷಣಾ ಇಲಾಖೆಯ ವಕ್ತಾರ ಸಂಬಿತ್ ಫೋಶ್ ಈ ಮಾಹಿತಿ ನೀಡಿದ್ದು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಇವರನ್ನು ಕೇಂದ್ರ ಸರ್ಕಾರದ ಸೂಚನೆಯಂತೆ ಸೂಕ್ತ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸಲಾಗಿದೆ ನಂತರ ಅವರನ್ನು ಜೈಸಲ್ಮೇರ್ನಲ್ಲಿ ವ್ಯವಸ್ಥೆ ಮಾಡಲಾಗಿರುವ ನಿಗಾ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ತಿಳಿಸಿದರು

ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಒಂದೆಡೆ ಸೇರುವುದನ್ನು ನಿಲ್ಲಿಸಬೇಕು

ಕೆಮ್ಮ ಅಥವಾ ಜ್ವರವಿದ್ದಲ್ಲಿ ಬೇರೆಯವರಿಂದ ದೂರವಿರಬೇಕು

ಕೈಗಳನ್ನು ಸ್ವಚ್ಚಗೊಳಿಸದೆ ಕಣ್ಣು ಮೂಗು ಬಾಯಿ ಮುಟ್ಟಿಕೊಳ್ಳಬಾರದು

ಸಾರ್ವಜನಿಕ ಸ್ವಳಗಳಲ್ಲಿ ಉಗುಳಬಾರದು

ಸಾಬೂನು ಮತ್ತು ನೀರು ಅಥವಾ ಮದ್ಯಸಾರಯುಕ್ತ ಕೈಸುಚಿಗೊಳಿಸುವ ದ್ರಾವಣವನ್ನು ಚೆನ್ನಾಗಿ ಉಜ್ಜಿಕೊಂಡು ಹಲವು ಬಾರಿ ಕೈ ತೊಳೆಯುವುದನ್ನು ಮರೆಯಬಾರದು

ಸೀನುವಾಗ ಮತ್ತು ಕೆಮ್ಲುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತದಿಂದ ಅವಶ್ಯವಾಗಿ ಮುಚ್ಚಿಕೊಳ್ಳಬೇಕು

ಒಮ್ನೆ ಬಳಸಿದ ಟಿಷ್ಯೂ ಕಾಗದವನ್ನು ತಕ್ಷಣ ಮುಚ್ಚಳವಿರುವ ಕಸದ ಬುಟ್ಷಿಗೆ ಬಿಸಾಡಬೇಕು

ವೈದ್ಯರನ್ನು ಭೇಟಿಯಾಗುವಾಗ ಮಾಸ್ಕ್ ಅಥವಾ ಬಟ್ಲೆಯಿಂದ ಅವಶ್ಯವಾಗಿ ಮೂಗು ಮತ್ತು ಬಾಯಿಯನ್ನು ಮುಚ್ಚಿಕೊಳ್ಳಬೇಕು ಎಂದು ಆದೇಶಿಸಲಾಗಿದೆ

ಇದಕ್ಕೂ ಮುನ್ನ ನಡೆದ ಚರ್ಚೆಗೆ ಉತ್ತರ ನೀಡಿದ ಕೇಂದ್ರ ಮಾನವ ಸಂಪನ್ನೂಲ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಸಂಸ್ವತ ಸಾಹಿತ್ಯ ದೇಶದ ಅತಿ ದೊಡ್ಡ ಖಜಾನೆ ಇದ್ದಂತೆ ವಿಶ್ವದ ಅನೇಕ ದೇಶಗಳು ಮತ್ತು ವಿಶ್ವವಿದ್ಯಾಲಯಗಳು ಸಂಸ್ಕತದ ಬಗ್ಗೆ ಸಂಶೋಧನೆ ಮಾಡುತ್ತಿವೆ ಈ ಮೂಲಕ ಇಡೀ ವಿಶ್ವಕ್ಷೆ ಜ್ಞಾನವನ್ನು ಪ್ರಚುರ ಪಡಿಸಲಾಗುತ್ತಿದೆ ಎಂದು ತಿಳಿಸಿದರು

ತ್ಸಣಮೂಲ ಕಾಂಗ್ರೆಸ್ನ ಸುಖೇಂದು ಶೇಖರ್ ರಾಯ್ ಸಂಸ್ಕತದಿಂದ ಅನೇಕ ಭಾಷೆಗಳು ಹುಟ್ಲಕೊಂಡಿವೆ ಇತ್ತೀಚಿನ ದಿನಗಳಲ್ಲಿ ಬಳಕೆ ಮಾಡುವವರ ನಿರ್ಲಕ್ಷ್ಯದಿಂದಾಗಿ ಭಾಷೆ ಅಳಿವಿನ ಅಂಚಿನಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ

ಮುಂಬೈನ ಆರ್ಬಿಐ ಕೇಂದ್ರ ಕಚೇರಿಯಲ್ಲಿಂದು ನಡೆದ ತುರ್ತು ಪ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯೆಸ್ಬ್ಯಾಂಕ್ನ ಗ್ರಾಹಕರ ಠೇವಣಿ ಸುರಕ್ಷಿತವಾಗಿರಲಿದೆ ಈ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ

ಇದರಿಂದಾಗಿ ಪ್ರವಾಸೋದ್ಯಮ ಆತಿಥ್ಯ ವಿಮಾನಯಾನ ಸೇವೆ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಹೊಡೆತ ಬಿದ್ದಿದೆ ಇದರ ಚೇತರಿಕೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ

ಪ್ರಶ್ನೋತ್ತರ ಅವಧಿಯಲ್ಲಿ ಕೇಂದ್ರ ಪಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ನೀಡಿದ ಉತ್ತರವನ್ನು ಪ್ರತಿಭಟಿಸಿ ಕಾಂಗ್ರೆಸ್ ಡಿಎಂಕೆ ಟಿಎಂಸಿ ಎನ್ಸಿಪಿ ಹಾಗೂ ಎಡಪಕ್ಷಗಳು ಲೋಕಸಭೆಯಲ್ಲಿಂದು ಸಭಾತ್ಯಾಗ ನಡೆಸಿದವು